ದ್ವಿತೀಯ ಪಿಯುಸಿ ಪರೀಕ್ಷೆ ಪರೀಕ್ಷಾ ಕೇಂದ್ರಗಳ ಮೇಲೆ ನಿಗಾ ಇಡಲು ನಿಯಂತ್ರಣ ಕೊಠಡಿ ಸ್ಟಾಪನೆ ಎಸ್ ಸುರೇಶ್ ಕುಮಾರ್ ಕಾಂಗ್ರೆಸ್ ಪಕ್ಷದ ಪುನಶ್ಚೇತನಕ್ಕೆ ಸೂಕ್ತ ಸರ್ಜರಿಯ ಅಗತ್ಯವಿದೆ ಎಂ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ನಡೆದ ಸ್ಥಾರ್ಟ್ ಮತ್ತು ಸುಶ್ಯಿರ ನಗರಕ್ಕೆ ಪರಿಹಾರಗಳು ಮುನಿಸಿಪಾಲಿಕಾ ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರುನಗರಗಳ ನಿಯೋಜಿತ ಬೆಳವಣಿಗೆ ಹಾಗೂ ನಗರೀಕರಣದ ಜ್ವಲಂತ ಸಮಸ್ಥೆಗಳನ್ನು ಬಗೆಹರಿಸುವಲ್ಲಿ ಸಮಾವೇಶ ಸಹಾಯಕಾರಿಯಾಗಿದೆ

ಬೆಂಗಳೂರು ನಗರದ ಮೂಲ ಸೌಕರ್ಯವನ್ನು ವಿಶ್ವದರ್ಜೆಗೇರಿಸುವ ಎಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಿದೆ ನಗರ ಸಂಚಾರ ಸುಧಾರಣೆಗಾಗಿ ಉಪನಗರ ರೈಲು ಯೋಜನೆ ಪರಿಚಯಿಸಲಾಗುತ್ತಿದೆ ಬೆಂಗಳೂರನ್ನು ವಿಶ್ವ ತಾಣಗಳಿಗೆ ಸಂಪರ್ಕಿಸುವ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದು ಅವರು ತಿಳಿಸಿದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸ್ನಾರ್ಟ್ ಸಿಟಿ ಹಾಗೂ ಅಮ್ಬತ ಯೋಜನೆಗಳ ಅನುಷ್ಠಾನಕ್ಕೆ ಆದ್ದತೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು ಸಮಾವೇಶದಲ್ಲಿ ದೆಂಗಳೂರು ನಿವಾಸಿಗಳ ಸುರಕ್ಷತೆ ನಗರ ಮೂಲಸೌಕರ್ಯ ಅಭಿವೃದ್ಧಿ ಉತ್ತಮ ಜೀವನ ಕಲ್ಪಿಸುವಿಕೆ ವಿಷಯಗಳ ಕುರಿತು ಸಂಪನ್ನೂಲ ವ್ಯಕ್ತಿಗಳಿಂದ ಮೂರು ದಿನಗಳ ಕಾಲ ವಿಚಾರ ಸಂಕರಣಗಳು ನಡೆಯಲಿವೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ನಗರಾಭಿವೃದ್ದಿ ಯೋಜನೆಗಳ ಕುರಿತ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿದರು ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್ ಮತ್ತಿತರರು ಕಾರ್ಯತ್ರಮದಲ್ಲಿ ಉಪಸ್ಥಿತರಿದ್ದರು

ಎಸ್ ಯಡಿಯೂರಪ್ಪ ಕನ್ನಡ ಮತ್ತು ಸಂಸ್ಕತಿ ಇಲಾಖೆ ಪ್ರವಾಸೋದ್ಯಮ ಇ ಆಡಳಿತ ಸಣ್ಣ ಕೈಗಾರಿಕೆ ಇಂಧನ ಯೋಜನೆ ಮತ್ತು ಕಾರ್ಯಕ್ರಮ ಅನುಷ್ಠಾನ ಅರಣ್ಯ ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಗಳ ಪ್ರತಿನಿಧಿಗಳೊಡನೆ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದರು ಇದಕ್ಕೂ ಮೊದಲು ಮುಖ್ಯಮಂತ್ರಿ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳ ಸಂಸದರು ಮತ್ತು ಶಾಸಕರ ನಿಯೋಗವನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು

ಟಿ ರವಿ ಬಿಡುಗಡೆ ಮಾಡಿದರು ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಯಪಡೆ ವರದಿ ಅನ್ವಯ ಪ್ರವಾಸೋದ್ಯಮ ಇಲಾಖೆಗೆ ಅನುದಾನ ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಸಮ್ಯತಿಸಿದ್ದಾರೆ ಇಲಾಖೆಯಿಂದ ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನದ ಪ್ರಸ್ತಾವನೆ ನೀಡಲಾಗಿದೆ ಎಂದರು ಮುಖ್ಯಮಂತ್ರಿಗಳ ಜನಪದ ಕೆಲಾವಿದರಿಗೆ ಸೂಕ್ಷ ತರಬೇತಿ ನೀಡಿ ಅವರಲ್ಲಿರುವ ಕೌಶಲ್ಲವನ್ನು ಇನ್ನಷ್ಟು ಹೆಚ್ಚಸಬೇಕೆಂದು ಸಲಹೆ ನೀಡಿದ್ದು ಅದನ್ನು ಕಾರ್ಯರೂಪಕ್ಕೆ ತರುವತ್ತ ಗಮನ ಪರಿಸಲಾಗುವುದು ಎಂದು ಅವರು ತಿಳಿಬಿದರು ಪ್ರವಾಸೋದ್ಯಮ ಇಲಾಖೆಗೆ ಕರ್ನಾಟಕ ದರ್ಶನ ಯೋಜನೆಯನ್ನು ವಿಸ್ತರಿಸುವ ಚಿಂತನೆಯಿದೆ ಈ ಯೋಜನೆಯ ಲಾಭವನ್ನು ಎಂಟು ಹಾಗೂ ಒಂಭತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಪಡೆಯಬೇಕೆಂಬುದು ಇಲಾಖೆಯ ಆಶಯ ಎಂದು ಸಿ ಟಿ ರವಿ ತಿಳಿಸಿದರು ರಾಜ್ಯಾದ್ಯಂತ ಕಲಾಮಂದಿರಗಳ ಆಧುನೀಕರಣಕ್ಕಾಗಿ ಸರ್ಕಾರ ನೀಡುತ್ತಿರುವ ಅನುದಾನವನ್ನು ಮುಂದುವರಿಸಬೇಕಾಗಿದೆ ಅನುಭವ ಮಂಟಪ ನಿರ್ಮಾಣಕ್ಕೆ ವಿಶೇಷ ಅನುದಾನ ನೀಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದು ಅವರು ಸಕಾರಾತ್ಯಕವಾಗಿ ಸ್ವಂದಿಸಿದ್ದಾರೆ ಎಂದು ಸಿ

ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳು ಹಾಗೂ ರಸ್ತೆಗಳನ್ನು ಸಂರಕ್ಷಿಸುವ ನಿಟ್ಟನಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಯವರೊಡನೆ ಚರ್ಚಿಸಲಾಗಿದ್ದು ಯೋಜನೆಯ ರೂಪುರೇಷೆ ತಯಾರಿಸಲು ಸೂಚಿಸಲಾಗಿದೆ ಎಂದರು ದ್ದಿತೀಯ ಪಿಯುಸಿ ಪರೀಕ್ಷೆ ಮೇಲೆ ನಿಗಾ ವಹಿಸಲು ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ತಿಳಿಸಿದರು ಬೆಂಗಳೂರು ವಿಭಾಗದ ದ್ವಿತೀಯ ಪಿಯುಸಿ ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರು ಮತ್ತು ಸೂಪಂಟೆಂಡ್ಗಳ ತರಬೇತಿ ಶಿಬಿರವನ್ನು ಉದ್ವಾಟಿಸಿ ಮಾತನಾಡಿದ ಅವರು ಪರೀಕ್ಷಾ ಕೇಂದ್ರಗಳಿಗೆ ಸುರಕ್ಷಿತವಾಗಿ ಪ್ರಶ್ನೆ ಪತ್ರಿಕೆಗಳ ರವಾನೆ ಮತ್ತು ಭದ್ರತೆ ದ್ವಸ್ಷಿಯಿಂದ ಜಿಲ್ಲಾ ಮಟ್ಟದಲ್ಲೂ ನಿಯಂತ್ರಣ ಕೊಠಡಿಗಳಲ್ಲಿ ಸಿಸಿಟಿವಿ ಮೂಲಕ ನಿರಂತರ ನಿಗಾವಹಿಸಲು ತ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯ ಅಧೀಕ್ಷಕರು ಮಾತ್ರವೇ ಒಂದು ಸಾಮಾನ್ಯ ಮೊಬೈಲ್ ಸೆಟ್ ಬಳಸಲು ಅವಕಾಶವಿದ್ಲು ಇತರರಿಗೆ ಮೊದ್ಲೆಲ್ ಸೆಟ್ ನಿಷೇಧ ಮಾಡಲಾಗಿದೆ ಈ ಬಾರಿ ಪರೀಕ್ಷೆಗೆ ಅನುಭವಿ ಪ್ರಾಚಾರ್ಯರುಗಳನ್ನು ಮುಖ್ಯಅಧೀಕ್ಷಕರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಅವರು ಹೇಳಿದರು ಪರೀಕ್ಷಾ ಕೇಂದ್ರಗಳಿಗೆ ಪರೀಕ್ಷಾ ಸಾಮಗ್ರ ರವಾನೆ ಮತ್ತು ಮೌಲ್ಯಮಾಪನ ಕೇಂದ್ರಕ್ಷೆ ಉತ್ತರಪತ್ರಿಕೆ ರವಾನೆಯ ವಾಹನಗಳ ಮೇಲೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸ್ಥಾಪಿಸಲಾಗುವ ವಿಚಕ್ಷಣಾ ಕೇಂದ್ರದಿಂದಲೇ ವೀಕ್ಷಣೆ ಹಾಗೂ ನಿಯಂತ್ರಣ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು

ಈಗಾಗಲೇ ಪ್ರವೇಶ ಪತ್ರಗಳನ್ನು ಒದಗಿಸಲಾಗಿದೆ ಎಂದು ಸುರೇಶ್ ಕುಮಾರ್ ತಿಳಿಸಿದರು ಕಾಂಗ್ರೆಸ್ ಪಕ್ಷದ ಮನಶ್ವೇತನಕ್ಕೆ ಸೂಕ್ತ ಸರ್ಜರಿಯ ಅಗತ್ಯವಿದೆ ಎಂದು ಪಕ್ಷದ ಹಿರಿಯ ನಾಯಕ ವೀರಪ್ಪ ಮೊಯ್ಲ ಅಭಿಪ್ರಾಯ ಪಟ್ಟಿದ್ದಾರೆ

ಪಕ್ಷದ ಬಗ್ಗೆ ಹಲವು ವರ್ಷಗಳಿಂದ ನಿತ್ವೆ ಹೊಂದಿದ್ದ ಮತದಾರರು ಬೇರೆ ಪಕ್ಷಗಳತ್ತ ಮುಖ ತಿರುಗಿಸಿರುವುದು ಅತ್ಯಂತ ಕಳವಳದ ವಿಷಯವಾಗಿದೆ ಎಂದಿದ್ದಾರೆ ಈಗ ಪಕ್ಷದ ಪುನಶ್ಲೇತನ ಮತ್ತು ಪುನರ್ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾದ ಅಗತ್ಯವಿದೆ ದೆಹಲಿ ಚುನಾವಣೆಯ ಹೀನಾಯ ಸೋಲಿಗೆ ಒಬ್ಬರು ಅಥವಾ ಇಬ್ಬರು ನಾಯಕರತ್ತ ದೆರಳು ತೋರುವುದು ಸರಿಯಲ್ಲ ಇದಕ್ಕೆ ಪಕ್ಷದ ಪ್ರತಿಯೊಂದು ಪಂತದ ಪ್ರತಿಯೊಬ್ಬ ಸದಸ್ಯನೂ ಹೊಣೆಗಾರನಾಗಿದ್ದಾನೆ ಎಂದು ವೀರಪ್ಪ ಮೊಯ್ಲಿ ಹೇಳಿದ್ದಾರೆ

ಇನ್ನೆಕ್ಟ್ ಕರ್ನಾಟಕದ ಪೂರ್ವಭಾವಿ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಬೆಂಗಳೂರು ಕ್ಷೆಗಾರಿಕೆಗಳ ಬ್ಬಹತ್ತ್ ಪಬ್ ಆಗಿ ದೆಳೆದು ನಿಂತಿದ್ದು ಎರಡು ಹಾಗೂ ಮೂರನೇ ಹಂತದ ನಗರಗಳಲ್ಲಿಯೂ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕೆಂಬ ಉದ್ದೇಶದಿಂದ ಇನ್ವೆಸ್ಟ್ ಕರ್ನಾಟಕ ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು

ಎಸ್ ಯಡಿಯೂರಪ್ಪ ಇನ್ನೆಸ್ಟ್ ಕರ್ನಾಟಕ ಉದ್ಘಾಟಿಸಲಿದ್ದು ಕೇಂದ್ರ ಸಚಿವ ಪ್ರಲ್ನಾದ್ ಜೋತಿ ಸಂಸದ ಸದಾನಂದಗೌಡ ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ ಅಂಗಡಿ ಇತರ ಗಣ್ಣರು ಉಪಸ್ಥಿತರಿರಲಿದ್ದಾರೆ ಎಂದರು ಉದ್ದಿಮೆದಾರರ ಸಮಸ್ಥೆಗಳ ಕುರಿತು ಚರ್ಚೆ ನಡೆಸಿ ಹೂಡಿಕೆ ಮಾಡಲು ಸಿದ್ದರಿರುವವರಿಗೆ ಒಡಂಬಡಿಕೆ ಪತ್ರವನ್ನು ನೀಡಲಾಗುವುದು ಎಂದು ಜಗದೀಶ್ ಶೆಟ್ಟರ್ ತಿಳಿಸಿದರು ಕರಾವಳಿಯ ದಶಕಗಳ ಕನಸು ನನಸಾಗಿದೆ ಬೆಂಗಳೂರು ಉಡುಪಿ ಕಾರವಾರ ವಾಸ್ತೋ ನಡುವಣ ಹೊಸ ರೈಲನ್ನು ಕೇಂದ್ರ ರೈಲ್ವೆ ಬಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ಫೋಷಿಸಿದ್ದಾರೆ ಈ ರೈಲು ಪಡೀಲ್ ಬೈಪಾಸ್ ಮೂಲಕ ಉಡುಪಿಯನ್ನು ತಲುಪಲಿದೆ ಇದರಿಂದಾಗಿ ಬೆಂಗಳೂರು ಉಡುಪಿ ಕುಂದಾಪುರ ರೈಲು ಪ್ರಯಾಣ ಸಮಯ ಮೂರು ಗಂಟೆಗಳ ಕಾಲ ಕಡಿತಗೊಳ್ಳಲಿದ್ದು ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ

ಹೊಸ ರೈಲು ಶೀಘ್ರದಲ್ಲೇ ಸಂಚಾರ ಆರಂಭಿಸಲಿದ್ದುವಾಸೋ ದೆಂಗಳೂರು ಪ್ರಯಾಣ ಸಮಯವನ್ನು ಇನ್ನಷ್ಟು ತ್ಗಿಸುವ ಭರವಸೆ ರೈಲ್ವೆ ಅಧಿಕಾರಿಗಳಿಂದ ದೊರಕಿದೆ ಎಂದು ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ

ಜಾಗತಿಕ ಮಾರುಕಟ್ನೆಯಲ್ಲಿ ಕಚ್ಡಾ ತೈಲ ದರ ಏರಿಕೆಯಾಗಿರುವುದರಿಂದ ಈ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಸುದ್ನಿಸಂಸ್ಥೆ ತಿಳಿಸಿದೆ ರಾಜ್ಯಾದ್ಯಂತ ಒಣ ಪವೆ ಮುಂದುವರೆದಿದೆ

ಮುನ್ನೂಚನೆಯಂತೆ ರಾಜ್ಯಾಧ್ಯಂತ ಒಣ ಹವೆ ಮುಂದುವರೆಯಲಿದ್ದು ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ ಇರಲಿದೆ ಕೆಲವು ಕಡೆಗಳಲ್ಲಿ ಮುಂಜಾನೆ ಮಂಜು ಆವರಿಸಲಿದೆ